ಈಶಾನ್ಲ ದೆಹಲಿಯ ವಿವಿಧ ಭಾಗಗಳಲ್ಲಿನ ಪರಿಸ್ತಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪರಾಮರ್ಶೆ ನಡೆಸಿದರು ಶಾಂತಿ ಕಾನೂನು ಮತ್ತು ಸುವ್ನವಸ್ಥೆ ಕಾಪಾಡಲು ಪೊಲೀಸರು ಹಾಗೂ ಇತರ ಭದ್ರತಾ ಸಂಸ್ಲೆಗಳು ಶ್ರಮಿಸುತ್ತಿವೆ ಎಂದು ಮೋದಿ ಸರಣಿ ಟ್ನೀಟ್ಗಳಲ್ಲಿ ತಿಳಿಸಿದ್ದಾರೆ ದೇಶದ ನೀತಿ ಕಾಯ್ದಕೊಳ್ಳಲು ಶಾಂತಿ ಮತ್ತು ಸೌಹಾರ್ದತೆ ಅತ್ಯಗತ್ಯ ಎಂದು ಹೇಳರುವ ಪ್ರಧಾನಮಂತ್ರಿ ಪ್ರತಿಯೊಬ್ಬರು ಎಲ್ಲ ಕಾಲದಲ್ಲಿ ಶಾಂತಿ ಮತ್ತು ಭ್ರಾತೃತ್ವ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಹಿಂಸಾಚಾರ ಪೀಡಿತ ಪ್ರದೇಶಗಳಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸುವಂತೆ ಮಾಡುವುದು ಅತಿಮುಖ್ಯ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಈಶಾನ್ನ ದೆಪಲಿಯ ಹಿಂಸಾಚಾರ ಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ್ದ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಪರಿಸ್ಥಿತಿಯನ್ನು ಖುದ್ದು ವೀಕ್ಷಿಸಿದರು ಮೌಜ್ಪುರ್ ಪ್ರದೇಶದಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಧೋವಲ್ ಪರಿಶೀಲಿಸಿದರು ಪೊಲೀಸರು ತಮ್ಮ ಕಾರ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಪರಿಸ್ತಿತಿ ಈಗ ನಿಯಂತ್ರಣದಲ್ಲಿದೆ ಎಂದು ಅವರು ಹೇಳಿದರು ಈಶಾನ್ನ ದೆಹಲಿಯಲ್ಲಿ ಪರಿಸ್ತಿತಿ ಬಹುತೇಕ ಸಹಜ ಸ್ನಿತಿಯತ್ನ ಮರಳುತ್ತಿದೆ ಎಂದು ದೆಹಲಿ ಹೊಲೀಸ್ ಆಯುಕ್ತ ಅಮೂಲ್ನ ಪಟ್ಟಾಯಕ್ ಹೇಳದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಓರಿಯ ಅಧಿಕಾರಿಗಳು ಸ್ವಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಕಾನೂನು ಸುವ್ಲವಸ್ಥೆ ಕಾಪಾಡಲು ಹೆಚ್ಲುವರಿ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದರು ಜನರಲ್ಲಿ ವಿಶ್ವಾಸ ಮೂಡಿಸುವ ಪಲವಾರು ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದೂ ಅವರು ತಿಳಿಸಿದರು

ಬಾಬರ್ಪುರ್ ಜೋಹ್ರಿಪುರ್ ಮತ್ತು ಮೌಜ್ಪುರದಲ್ಲಿಂದು ಭದ್ರತಾ ಸಿಭ್ಗಂದಿಯಿಂದ ಧ್ವಜ ಮೆರವಣಿಗೆ ನಡೆಯಿತು ಪೌರತ್ವ ತಿದ್ಲುಪಡಿ ಕಾಯ್ಲೆ ವಿರುದ್ದದ ಹಿಂಸಾಕ್ಷತ್ನಗಳಿಗೆ ಸಂಬಂಧಿಸಿದಂತೆ ಬಿಜೆಪಿಯ ಮೂವರು ನಾಯಕರು ಮಾಡಿರುವ ಭಾಷಣ ಕೀಳುಮಟ್ಟದಿಂದ ಕೂಡಿದ ಎಂಬ ಆರೋಪದ ವಿರುದ್ದ ಎಫ್ಐಆರ್ ದಾಖಲಿಸುವಾಗ ಕೈಗೊಳ್ಳಬೇಕೆಂದು ದೆಹಲಿ ಷ್ಯಕೋರ್ಟ್ ಇಂದು ನಿರ್ದೇಶನ ನೀಡಿದೆ ಈ ಕುರಿತು ನಾಳೆ ತನಗೆ ವರದಿ ನೀಡುವಂತೆಯೂ ನ್ಯಾಯಾಲಯ ಸೂಚಿಸಿದೆ ಬಿಜೆಪಿ ನಾಯಕರಾದ ಕಪಲ್ ಮಿಶ್ರಾ ಅನುರಾಗ್ ಠಾಕೂರ್ ಮತ್ತು ಪರ್ವೇಶ್ ವರ್ಮಾ ಅವರ ವಿರುದ್ದ ಈ ಆರೋಪಗಳು ಕೇಳಿ ಬಂದಿವೆ ನ್ನಾಯಮೂರ್ತಿ ಎಸ್ ಮುರಳೀಧರ್ ಮತ್ತು ತಲವಂತ್ ಸಿಂಗ್ ಅವರನ್ನೊಳಗೊಂಡ ವಿಭಾಗೀಯ ಪೀಠದ ಮುಂದೆ ಹಾಜರಾಗಿದ್ದ ವಿಶೇಷ ಆಯುಕ್ತ ಪ್ರವೀರ್ ರಂಜನ್ ತಾವು ಇಂದೇ ದೆಹಲಿಯ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಎಲ್ಲ ವೀಡಿಯೋ ದೃಶ್ಯಾವಳಿಯನ್ನು ವೀಕ್ಷಿಸುವುದಾಗಿ ಮತ್ತು ಎಫ್ಐಆರ್ ದಾಖಲಿಸುವ ಕುರಿತು ಪ್ರಜ್ವಾಹೂರ್ವಕ ನಿರ್ಧಾರ ಕೈಗೊಳ್ಳುವುದಾಗಿ ನೀಡಿದ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು ಈಶಾನ್ಯ ದೆಪಲಿಯ ಹಿಂಸಾಚಾರಕ್ಕೆ ಕೇಂದ್ರ ಸರ್ಕಾರ ಗೃಪ ಸಚಿವರು ಹಾಗೂ ದೆಪಲಿ ಸರ್ಕಾರವೇ ಹೊಣೆ ಎಂದು ಕಾಂಗ್ರೆಸ್ ಅಧಕ್ಷೆ ಸೋನಿಯಾ ಗಾಂಧಿ ಆರೋಪಿಸಿದ್ದಾರೆ ನವದೆಹಲಿಯಲ್ಲಿಂದು ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯ ನಂತರ ಸುದ್ಗಾರರೊಂದಿಗೆ ಮಾತನಾಡಿದ ಅವರು ಶಾಂತಿ ಕಾಪಾಡುವಂತೆ ಜನತೆಗೆ ಮನವಿ ಮಾಡಿದ್ದಾರೆ ಈಶಾನ್ನ ದೆಹಲಿ ಹಿಂಸಾಚಾರ ಕುರಿತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾಗಾಂಧಿ ಮಾಡಿರುವ ಆರೋಪಗಳು ದುರದ್ವಷ್ಷಕರ ಮತ್ತು ಖಂಡನೀಯ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಸಚಿವರು ಇಂತಹ ಕ್ಸುಲ್ಲಕ ರಾಜಕಾರಣದಿಂದ ಪೊಲೀಸರ ನೈತಿಕತೆಗೆ ಧಕ್ಕೆ ಉಂಟಾಗಲಿದೆ ಎಂದರಲ್ಲದೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಪ್ರತಿಪಕ್ಷಗಳಿಗೆ ಮನವಿ ಮಾಡಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮರುಪಾವತಿಯಾಗದ ಸಾಲ ವಸೂಲಾತಿಗೆ ಕಠಿಣ ಕ್ರಮಕ್ಷೆಗೊಳ್ಳುವ ಅಗತ್ವವನ್ನು ಒತ್ತಿ ಹೇಳಿದರು ಒಳನಾಡು ಪ್ರದೇಶದಲ್ಲಿ ಇರುವ ಬ್ಲಾಂಕ್ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರು ಗ್ರಾಪಕರಿಗೆ ಅರ್ಥವಾಗುವ ಮಾತ್ಯಭಾಷೆಯಲ್ಲಿ ಮಾತನಾಡದ ಕಾರಣ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಅಡ್ಡಪರಿಣಾಮ ಬೀರುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಬ್ಖಾಂಕ್ ನೌಕರರು ಸ್ವಳೀಯ ಭಾಷೆಗಳಲ್ಲಿ ಮಾತನಾಡುವುದನ್ನು ಕಲಿಯಬೇಕಿದೆ ಎಂದು ಅವರು ಹೇಳಿದರು ಬ್ಲಾಂಕ್ ಶಾವೆ ವ್ಯಾಪ್ತಿಯಲ್ಲಿನ ಗ್ರಾಹಕರ ಸಂಪರ್ಕ ಸಾಧಿಸಿ ಸಾಲ ಸೌಲಭ್ಯದ ಲಾಭ ಪಡೆಯುವಂತೆ ಮಾಡುವ ನಿಟ್ಟನಲ್ಲಿ ಅಗತ್ಯ ಮಾಹಿತಿಯನ್ನು ಬ್ಹಾಂಕ್ಗಳು ನೀಡಬೇಕು ಎಂದು ಅವರು ಹೇಳಿದರು ಕೇಂದ್ರಾಡಳತ ಪ್ರದೇಶ ಜಮ್ನು ಕಾತ್ನೀರದ ಸಮವರ್ತಿ ಪಟ್ಲಗೆ ಕೇಂದ್ರದ ಕಾನೂನುಗಳನ್ನು ಅಳವಡಿಸಿಕೊಳ್ಳುವ ಸಂಬಂಧದ ಆದೇಶಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ಸಚಿವ ಸಂಪುಟದ ಸಭೆಯ ನಂತರ ನವದೆಹಲಿಯಲ್ಲಿ ಸುಧ್ಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಬಾಡಿಗೆ ತಾಯ್ತನದ ಮಸೂದೆ ಕುರಿತ ಆಯ್ತೆ ಸಮಿತಿ ಮಾಡಿರುವ ಎಲ್ಲ ಶಿಫಾರಸ್ತುಗಳನ್ನು ಕೇಂದ್ರ ಸಂಪುಟ ಅಂಗೀಕರಿಸಿದೆ ಎಂದರು ಹತ್ತಿರದ ಸಂಬಂಧಿಕರಿಗೆ ಮಾತ್ರವೇ ಬಾಡಿಗೆ ತಾಯ್ತನವನ್ನು ಮಿತಿಗೊಳಿಸ ಕೂಡದು ಎಂದು ಬಾಡಿಗೆ ತಾಯ್ತನ ಮಸೂದೆ ಕುರಿತ ರಾಜ್ಲಸಭೆಯ ಆಯ್ಲಿ ಸಮಿತಿ ಶಿಫಾರಸ್ತು ಮಾಡಿತ್ತು ಬಾಡಿಗೆ ತಾಯ್ತನಕ್ಕೆ ಒಪ್ಪುವಂತಹ ಎಲ್ಲ ಮಹಿಳೆಯರಿಗೂ ಅವಕಾಶ ಮಾಡಿಕೊಡಬೇಕೆಂದು ಸಮಿತಿ ಶಿಫಾರಸ್ತು ಮಾಡಿತ್ತು

ಪರಿಯಾಣದ ಕುಂಡ್ಡಿ ಮತ್ತು ತಮಿಳುನಾಡಿನ ತಂಜಾವೂರಿನಲ್ಲಿರುವ ರಾಷ್ಷೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಗಳಗೆ ರಾಷ್ಷೀಯ ಪ್ರಾಮುಖ್ಯತೆಯ ಸಂಸ್ನೆ ಎಂಬ ಸ್ನಾನಮಾನ ನೀಡಲು ಮಸೂದೆಯಲ್ಲಿ ಅವಕಾಶ ಕಲ್ಲಿಸಲಾಗಿದೆ

ಲಕ್ಷಧ್ನೀಪದಲ್ಲಿರುವ ಪರಿಶಿಷ್ಟ ಪಂಗಡದ ಜನರಿಗೆ ಸ್ನಾಧೀನ ಹಕ್ಷುಗಳನ್ನು ನೀಡಲು ತಿದ್ಲುಪಡಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಮರಮುಟ್ಟು ಕಳ್ಳಿ ಸಾಗಾಣಿಕೆಗೆ ಕಡಿವಾಣ ಹುಲಿ ಮತ್ತು ಇತರ ವನ್ನಜೀವಿಗಳ ಸಂರಕ್ಷಣೆ ಹಾಗೂ ಶೆಟ್ರೋಲಿಯಂ ಉತ್ತನ್ನ ಮತ್ತು ಸಂವಹನ ವಲಯಗಳಲ್ಲಿ ಭಾರತ ಮತ್ತು ಮ್ಲಾನಾರ್ ನಡುವೆ ಪರಸ್ಪರ ಸಹಕಾರ ಕುರಿತ ಮೂರು ಒಡಂಬಡಿಕೆಗಳಿಗೆ ಕೇಂದ್ರ ಸರ್ಕಾರ ಅಂಗೀಕಾರ ನೀಡಿದೆ

ಮಾರಣಾಂತಿಕ ಕೊರೋನಾ ವೈರಸ್ ಬಾಧಿತ ವುಹಾನ್ನಲ್ಲಿರುವ ತನ್ನ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳಲು ಹಾಗೂ ಚೀನಾಕ್ಕೆ ವೈದ್ಯಕೀಯ ಸಾಮಗ್ರಿಗಳನ್ನು ಕೊಂಡೊಯ್ಲುವ ಉದ್ದೇಶದಿಂದ ಭಾರತ ವಿಮಾನವೊಂದನ್ನು ಇಂದು ಕಳುಹಿಸಿಕೊಟ್ಟದೆ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ವುಹಾನ್ಗೆ ಮಾಸ್ತ್

ಇದೇ ವಿಮಾನದ ಮೂಲಕ ಕೆಲವು ಭಾರತೀಯರು ಹಾಗೂ ನೆರೆ ರಾಷ್ಷಗಳ ವಿದೇಶಿ ಶ್ರಜೆಗಳನ್ನು ವಾಪಸ್ ಕರೆತರಲಾಗುವುದು

ಭಾರತ ರಾಷ್ಷೀಯ ರೈಫಲ್ಲ್ ಸಂಘ ಏನ್ಆರ್ಎಐ ಅಧ್ಯಕ್ಷ ರಾಣಿಂದರ್ಸಿಂಗ್ ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಪಂದ್ಲಾವಳಿಯಿಂದ ಹಿಂದೆ ಸರಿದ ರಾಷ್ಟಗಳಲ್ಲಿ ಚೀನಾ ಹಾಂಗ್ಕಾಂಗ್ ಮಾಕಾವ್ ಉತ್ತರಕೊರಿಯಾ ಟರ್ಕ್ಮೆನಿಸ್ತಾನ್ ಮತ್ತು ತೈವಾನ್ ಸೇರಿವೆ